ಪೂಡಿಕೆಗೆ ಆದ್ಯತೆ ನೀಡುವಂತೆ ಉದ್ಯಮ ಸಂಶೈಗಳಿಗೆ ಮುಖ್ಯಮಂತ್ರಿ ಮನವಿ

ಯಡಿಯೂರಪ್ಪ ಉದ್ಯಮ ಸಂಸ್ಥೆಗಳಲ್ಲಿ ಮನವಿ ಮಾಡಿದ್ದಾರೆ ಪಬ್ಲಕ್ ಅಫೇರ್ ಆಫ್ ಇಂಡಿಯಾ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿಂದು ಸರ್ಕಾರ ಆಯೋಜಿಸಿದ್ದ ವಿಡಿಯೋ ಸಂವಾದದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಬಂಡವಾಳ ಪೂಡಿಕೆಗೆ ಇರುವ ಅವಕಾಶಗಳ ಆಧಾರದ ಮೇಲೆ ಉದ್ದಮ ಸಂಸ್ಥೆಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಬಂಡವಾಳ ಆಕರ್ಷಣೆಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು ಉದ್ದಮ ಕ್ಷೇತಕ್ಷೆ ಸಂಬಂಧಿಸಿದಂತೆ ಪಲವು ವಲಯಗಳಲ್ಲಿ ಕ್ರಬಲ ಸಾಮರ್ಥ್ಯ ಪೊಂದಿರುವ ರಾಜ್ಯ ಜೈವಿಕ ತಂತ್ರಜ್ಞಾನ ಆರೋಗ್ಯ ರಕ್ಷಣೆ ಸೆಮಿ ಕಂಡಕ್ಷರ್ ಕೃಷಿ ವಾಪನ ಮುಂತಾದ ನಾನಾ ಕ್ಷೇತ್ರಗಳನ್ನು ಉತ್ತೇಜಿಸಲು ಉದ್ದಮ ನಿರ್ಧಿಷ್ಟ ನೀತಿ ಜಾರಿಗೆ ತರುವ ಮೂಲಕ ಉದ್ದಮ ಸ್ನೇಹಿ ಆಡಳಿತ ವ್ವವಸ್ಥೆ ರೂಪಿಸಿದೆ ಎಂದು ಆವರು ಪೇಳಿದರು ಕೈಗಾರಿಕೆಯಲ್ಲಿ ಮುಂದುವರೆದ ರಾಜ್ಯಗಳ ವೈಕಿ ಕರ್ನಾಟಕ ಒಂದಾಗಿದ್ದು ಉದ್ಯಮಿಗಳ ಪೂಡಿಕೆಗೆ ಆಕರ್ಷಕ ತಾಣವಾಗಿದೆ

ಪಲವು ವಲಯಗಳಲ್ಲಿ ಕರ್ನಾಟಕ ಆಗ್ರ ಸ್ಯಾನದಲ್ಲಿದೆ ಎಂದು ಮುಖ್ಯಮಂತ್ರಿ ಹೇಳಿದರು

ಅದರಂತೆ ಪದವಿಪೂರ್ವ ಶಿಕ್ಷಣ ಇಲಾಖೆ ದ್ವಿಕೀಯ ಪಿ

ಕರ್ನಾಟಕ ಸಂಗೀತ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ ಎರಡು ವರ್ಷಗಳಿಂದ ಯಾವುದೇ ವಿದ್ಯಾರ್ಥಿ ದಾಖಲಾಗದ ಒನ್ನೆಲೆಯಲ್ಲಿ ಆದನ್ನು ಈ ಪ್ರಕ್ರಿಯೆಯಿಂದ ಕೈವಿಡಲಾಗಿದೆ

ಪೊಲೀಸ್ ಸಂಸ್ಕರಣಾ ದಿನಾಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿಂದು ಚಿತ್ರಕಲಾ ಪರಿಷತ್ತಿನಲ್ಲಿ ಪಮ್ಮಿಕೊಳ್ಳಲಾಗಿದ್ದ ಸ್ಕರಣಾಂಜಲಿ ಕೊಲೀಸ್ ಅಮರವೀರರ ಛಾಯಾಚಿತ್ರ ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿದ ಸಚಿವರು ಪೊಲೀಸರ ಕಾರ್ಯವ್ಯಾಪ್ತಿ ಬದಲಾಗುತ್ತಿರುವ ಜೀವಸ್ತಮಕ್ಕನುಗುಣವಾಗಿ ಹೆಚ್ಚಾಗುತ್ತಿದ್ದು ಹೊಸ ತಂತ್ರಜ್ಞಾನದ ಕಲಿಕೆ ಅವಶ್ಯವಾಗಿದೆ ಅದಕ್ಕಾಗಿ ವಿಶೇಷ ತರಬೇತಿಗಳನ್ನು ಪಮ್ಮಕೊಳ್ಳಲು ಯೋಜಿಸಲಾಗಿದೆ ಎಂದು ಹೇಳಿದರು ಪೊಲೀಸರ ಸುರಕ್ಷತೆ ಜೀವ ಮತ್ತು ಜೀವನ ಕಟ್ಟಕೊಡುವುದು ಸರ್ಕಾರದ ಜವಬ್ಧಾರಿಯಾಗಿದೆ ಮುಖ್ಯವಾಗಿ ಅವರ ಆರೋಗ್ಯ ಕಾಪಾಡುವುದಕ್ಕಾಗಿ ಹೊಸ ಯೋಜನೆಯೊಂದನ್ನು ರೂಪಿಸಲಾಗುತ್ತಿದೆ ಎಂದು ಅವರು ಪೇಳದರು ಅಧ್ವಕ್ಷಕೆ ಮಹಿದ್ದ ರಾಜ್ಯ ಪೊಲೀಸ್ ಮಹಾ ನಿರ್ದೇಶಕ ಪ್ರವೀಣ್ ಸೂದ್ ಮಾತನಾಡಿ ಕೋವಿಡ್ ಸಮಯದಲ್ಲಿ ಕೊಲೀಸ್ ಇಲಾಖೆಯ ಕಾರ್ಯ ಶ್ಲಾಘನೀಯ ಎಂದು ಹೇಳದರು ಕೋವಿಡ್ ನಿಯಂತ್ರಣ ಸಂಬಂಧ ಆಕಾಶವಾಣಿ ರಾಷ್ಟವ್ಯಾಪಿ ಜಾಗೃತಿ ಅಂದೋಲನಾ ಪಮ್ಮಿಕೊಂಡಿದೆ ಸೋಂಕು ಪರಡದಂತೆ ಜನತೆ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಲೇಖಕ ಶಿವಮೊಗ್ಗದ ಡಿ

ನಾಗಭೂಷಣ್ ಆಕಾಶವಾಣಿಯೊಂದಿಗೆ ಮಾತನಾಡಿದ್ದಾರೆ ಸೋಂಕು ಪರಡದಂತೆ ಜನತೆ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಬೃಪತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತ ಎನ್ ಮಂಜುನಾಥ್ ಪ್ರಸಾದ್ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ

ಎಸ್ ಯಡಿಯೂರಪ್ಪ ಹೇಳದ್ದಾರೆ ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಉತ್ತರ ಕರ್ನಾಟಕದ ಪ್ರವಾಪಪೀಡಿತ ಜಿಲ್ಲೆಗಳಿಗೆ ಭೇಟಿ ನೀಡಿ ಪರಿತೀಲನೆ ನಡೆಸಲಾಗಿದೆ ಅಪಾರ ಪ್ರಮಾಣದ ಬೆಳೆ ನಪ್ಪವಾಗಿದೆ ಆನೇಕರು ಮನೆಗಳನ್ನು ಕಳೆದುಕೊಂಡಿದ್ದು ಆವರಿಗೆ ಸೂಕ್ತ ರೀತಿಯಲ್ಲಿ ಪರಿಪಾರ ದೊರಕಿಸಲಾಗುವುದು ಎಂದು ಪೇಳದರು ಈಗಾಗಲೇ ಅಕಿವೃಷ್ಟಿಗೆ ಒಳಗಾದ ಜಿಲ್ಲೆಗಳಲ್ಲಿ ಆದ ನಷ್ಟದ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದು ವರದಿ ಬಂದ ನಂತರ ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು

ಬೆಂಗಳೂರು ಮಹಾನಗರದಲ್ಲಿ ನಿನ್ನೆ ಸುರಿದ ಭಾರಿ ಮಳೆಗೆ ಎಂಟು ವಾರ್ಡ್ಗಳ ತಗ್ಗು ಪ್ರದೇಶಗಳಲ್ಲಿ ನೀರು ನುಗಿದ್ದು ಜನರ ನೆರವಿಗೆ ವಿದಿಎಂಪಿ ಧಾವಿಸಿದೆ ಎಂದು ಮಹಾನಗರ ಪಾಲಿಕೆ ಆಯುತ್ತ ಎನ್

ಜನಜೀವನ ಆಸ್ತವ್ಯಸ್ತಗೊಂಡಿದೆ ಇಂದು ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಬೆಳಗ್ಗೆಯಿಂದಲೂ ಮಳೆ ಸುರಿಯುತ್ತಿದ್ದು ಕಾಫಿ ಫಸಲು ಕಾಳು ಮಣಸು ಉದುರುವ ಭೀತಿ ಎದುರಾಗಿದೆ ಬಯಲುಳೀಮ ಭಾಗದಲ್ಲಿ ಬೆಳೆದ ಈರಳಿಗೆ ತೊಂದರೆಯಾಗಿದೆ ಈ ಬಗ್ಗೆ ಆಕಾಶವಾಣಿಯೊಂದಿಗೆ ಮಾತನಾಡಿರುವ ಮೂಡಿಗೆರೆ ಕೃಷಿ ಪವಾಮಾನ ಘಟಕದ ಎಜ್ಜಾನಿ ಪ್ರವೀಣ್ ಎಡಬಿಡದೆ ಸುರಿಯುತ್ತಿರುವ ಮಳೆಯಂದಾಗಿ ರೈತರು ಮುನ್ನೆಜ್ಜಂಕೆ ವಹಿಸುವಂತೆ ಸೂಚಿಸಿದ್ದಾರೆ

ರೈಶರ ಬದುಕು ಶೋಜನೀಯ ಶ್ಯಿತಿಗೆ ತಲುಪಿದೆ

ಮತ್ತೊಂದೆಡೆ ನೀರಲ್ಲೇ ಈರುಳ್ಳಿ ಕೊಳೆತು ದುರ್ನಾತ ಬೀರುತ್ತಿದೆ

ಜಿಲ್ಲಾಧಿಕಾರಿಗಳ ಆದೇಶದಂತೆ ಜಿಲ್ಲೆಯಲ್ಲಿ ಕಂದಾಯ ತೊಡುಗಾರಿಕೆ ಪಾಗೂ ಕೈಷಿ ಇಲಾಖೆಗಳ ಅಧಿಕಾರಿಗಳು ಜಂಟಿ ಸರ್ವೇ ನಡೆಸುತ್ತಿದ್ದು ಇನ್ನೆರಡು ಮೂರು ದಿನಗಳಲ್ಲಿ ಪೂರ್ಣಗೊಳ್ಳಬಹುದೆಂದು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ರಾಜಶೇಖರ ವಿಲಿಯಮ್ನ ಆಕಾಶವಾಣಿಗೆ ತಿಳಿಸಿರುವುದಾಗಿ ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ

ಸೊನ್ನ ಪಾಗೂ ಸನ್ನತಿ ಬ್ಯಾರೇಜ್ನಿಂದ ಭೀಮಾ ನದಿಗೆ ಪೊರಪರಿವಿನ ಪ್ರಮಾಣ ಕಡಿಮೆಯಾಗಿದ್ದು

ನದಿಯಲ್ಲಿ ಪ್ರವಾಪ ಕಡಿಮೆ ಆಗಿರುವುದರಿಂದ ನದಿ ತೀರದ ಗ್ರಾಮಗಳಲ್ಲಿ ನಿರುಮ್ಮಳ ಮೂಡಿದೆ

ಈ ಸಂದರ್ಭದಲ್ಲಿ ನೌಕಾದಳದ ಅಧಿಕಾರಿಗಳು ಪಾಗೂ ನಾವಿಕರನ್ನು ಉದ್ದೇಶಿಸಿ ಮಾತನಾಡಿದ ಅಡ್ಡಿರಲ್ ಕರಂಬೀರ್ ಸಿಂಗ್ ಕೊಎಡ್ ಲಾಕ್ಡೌನ್ ವೇಳೆ ಪಡಗುಗಳು ಮತ್ತು ಜಲಾಂತರ್ಗಾಮಿ ನೌಕೆಗಳ ನಿರ್ವಹಣೆ ಮತ್ತು ದುರಕ್ಕಿ ಸೇವೆ ಒದಗಿಸುವಲ್ಲಿ ಕಾರವಾರದ ನೆವೆಲ್ತಿಪ್ ರಿಪೇರ್ ಯಾರ್ಡನ ಕೊಡುಗೆ ಶ್ವಾಘನೀಯ ಎಂದರು ಕಾರವಾರದ ಆರ್ಗಾದಲ್ಲಿರುವ ನೌಕಾದಳದ ಐಎನ್ಎಚ್ಎಸ್ ಪತಂಜಲಿ ಆಸ್ತಕ್ರೆಯಲ್ಲಿ ಸ್ಥಳೀಯ ಕೊವಿಡ್ ಸೊಂಕಿತರನ್ನು ದಾಖಲಿಸಿಕೊಂಡು ಗುಣಮಟ್ಟದ ಚಿಕಿತ್ಸೆ ನೀಡಿ ಆರೈಕೆ ಮಾಡಲಾಗಿತ್ತು ಸತಸ್ವ ಪಡೆಗಳ ಆಸ್ತ್ರೆಯಲ್ಲಿ ಕೊವಿಡ್ ಸೊಂಕಿತರಿಗೆ ಚಿಕಿತ್ಸೆ ನೀಡಿದ್ದು ದೇಶದಲ್ಲಿಯೇ ಇದು ಮೊದಲಾಗಿತ್ತು ನಿಜಕ್ಕೂ ಇದು ನೌಕಾದಳಕ್ಕೆ ಹೆಮ್ಮೆಯ ವಿಷಯ ಎಂದು ಅಡ್ಮಿರಲ್ ಕರಂಜೀರ್ ಸಿಂಗ್ ಹೇಳದರು ವದ್ರಶಾ ಬೆದರೆಗಳು ಮತ್ತು ಕೊವಿಡ್ ಇವೆರಡರ ವಿರುದ್ಧದ ಹೋರಾಟರ ಅಗತ್ತವನ್ನು ಒತ್ತಿ ಹೇಳಿದ ಅಡ್ಡಿರಲ್ ಕರಂಬೀರ್ ಸಿಂಗ್ ಈ ಎರಡು ಹೋರಾಟದಲ್ಲಿ ಯತಸ್ವಿಯಾಗುವ ವಿಶ್ವಾಸ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಕೀವ್ರಗೊಂಡಿದ್ದು ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಪಲವೆಡೆ ಉತ್ತರ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ